ಅಹಮದಾಬಾದ್ಗೆ ತಡರಾತ್ರಿ ಆಗಮಿಸಿದ ನರೇಂದ್ರ ಮೋದಿ ಅವರನ್ನು ರಾಜ್ಲಪಾಲ ಆಚಾರ್ಯ ದೇವವ್ರತ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಹಾಗೂ ಸಚಿವ ಸಂಪುಟ ಸಹೋದ್ಲೋಗಿಗಳು ಆತ್ಮೀಯವಾಗಿ ಸ್ವಾಗತ ಕೋರಿದರು

ನಂತರ ನರ್ಮದಾ ಜಲಾಶಯ ತುಂಬಿರುವ ಸಂದರ್ಭವಾಗಿ ನಡೆಯುವ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಗುಜರಾತ್ ಸರ್ಕಾರ ರಾಜ್ಯಾದ್ಯಂತ ನಮಾಮಿ ದೇವಿ ನರ್ಮದೇ ಮಹೋತ್ಸವ್ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಪ್ರಮುಖ ಸಮಾರಂಭ ಸರ್ದಾರ್ ಸರೋವರ್ ಅಣೆಕಟ್ಟು ಸ್ಥಳವಾದ ಕೆವಾಡಿಯಾದಲ್ಲಿ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಅವರು ನರ್ಮದಾ ನದಿಗೆ ಪೂಜೆ ಸಲ್ಲಿಸುವರಲ್ಲದೇ ವಿಶ್ವದ ಅತಿ ಎತ್ತರದ ಸರ್ದಾರ್ ಪಟೇಲ್ ಐಕ್ಕತಾ ಪ್ರತಿಮೆ ಬಳಿಯ ಪಲವಾರು ಯೋಜನೆಗಳಿಗೆ ಭೇಟಿ ನೀಡಲಿದ್ದಾರೆ

ಕೆಳಗಣ ಪ್ರದೇಶದಲ್ಲಿನ ಪ್ರವಾಹ ಪರಿಸ್ಥಿತಿ ಹಾಗೂ ಹೊರ ಹರಿವಿನ ಮೇಲೆ ನಿಗಾ ಇಡಲಾಗಿದೆ

ಲಕ್ನೋದಲ್ಲಿನ ಬಿಜೆಪಿ ಪ್ರಧಾನ ಕಛೇರಿಯಲ್ಲಿ ಜನ್ದಿನದ ಅಂಗವಾಗಿ ಆಯೋಜಿಸಲಾಗಿರುವ ಪ್ರಧಾನಮಂತ್ರಿಯವರ ಜೀವನ ಹಾಗೂ ಕಾರ್ಯಗಳ ಕುರಿತ ಪ್ರದರ್ಶನವನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದರು ನರೇಂದ್ರಮೋದಿಯವರ ಜನ್ನದಿನವನ್ನು ಈ ವಾರ ಸೇವಾ ಸಪ್ತಾಹ ವನ್ನಾಗಿ ಭಾರತೀಯ ಜನತಾ ಪಕ್ಷ ಆಚರಿಸುತ್ತಿದೆ ಅಮೆರಿಕಾ ಭೇಟಿ ವೇಳೆ ಹೌದಿ ಹೌಸ್ಲನ್ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತಪ್ವದ ಮಾತುಕತೆ ನಡೆಸಲಿದ್ದಾರೆ ಈ ಮಾತುಕತೆ ವೇಳೆ ಪ್ರಸ್ತಾಪಿಸಬಹುದಾದ ವಿಷಯಗಳ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ಟೀಟರ್ ಮೂಲಕ ಮನವಿ ಮಾಡಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಮೋದಿ ಹೌದಿ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಭಾರಿ ಕುತೂಹಲ ಮೂಡಿದೆ ಟ್ರಂಪ್ ಜತೆಗಿನ ಚರ್ಚೆ ವೇಳೆ ಪ್ರಸ್ತಾಪಿಸಬಹುದಾದ ವಿಷಯಗಳನ್ನು ನಾಗರಿಕರು ತಿಳಿಸಬೇಕು ಎಂದು ತಿಳಿಸಿದ್ದಾರೆ ನಮೋ ಆ್ಲಪ್ ಮೂಲಕ ಮಾಹಿತಿ ಕಳುಹಿಸಬಹುದು ಎಂದು ಮೋದಿ ಟ್ವೀಟರ್ನಲ್ಲಿ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೌಸ್ಟನ್ನಲ್ಲಿ ಭಾರತೀಯ ಸಮುದಾಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶೇಷ ಚಿದಾರ್ಯ ತೋರಲು ಮುಂದಾಗಿರುವುದು ಭಾರತ ಅಮೆರಿಕಾ ಬಾಂಧವ್ಯದ ಸದೃಢತೆಯನ್ನು ಪ್ರತಿಬಿಂಬಿಸುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಉಭಯ ದೇಶಗಳ ನಡುವೆ ಪರಸ್ವರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ವಿಸ್ತೃತ ಸಹಕಾರಕ್ಕಾಗಿ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು ಮಿತವ್ಯಯ ಇಂಧನ ಬಳಕೆ ಬಗ್ಗೆ ಗಮನ ಹರಿಸಬೇಕು ಹಾಗೂ ನವ ಭಾರತದ ಜತೆ ಕ್ಷೆ ಜೋಡಿಸಬೇಕು

ಸ್ನೋವೇನಿಯಾ ಉದ್ದಮಿಗಳು ಭಾರತದಲ್ಲಿ ಹೂಡಿಕೆ ಮಾಡಬೇಕು ಎಂದು ರಾಮನಾಥ ಕೋವಿಂದ್ ಕರೆ ನೀಡಿದರು ನಂತರ ಸ್ಲೊವೇನಿಯಾ ಅಧ್ಯಕ್ಷ ಬೋರುಟ್ ಪಹೋರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಯುದ್ದದಲ್ಲಿ ಮಡಿದ ಹುತಾತ್ಕರ ಸ್ನಾರಕಕ್ಕೆ ರಾಷ್ಷಪತಿಯವರು ಪುಷ್ಪನಮನ ಸಲ್ಲಿಸಲಿದ್ದಾರೆ

ಮಹಾರಾಷ್ಷದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಿದ್ದತೆಯನ್ನು ಪರಿಶೀಲಿಸಲು ಚುನಾವಣಾ ಆಯೋಗ ಅಧಿಕಾರಿಗಳು ಇಂದು ಮುಂಬಯಿಗೆ ಭೇಟಿ ನೀಡಲಿದ್ದಾರೆ ಮುಖ್ಯ ಚುನಾವಣೆ ಆಯುಕ್ತ ಸುನಿಲ್ ಅರೋರಾ ಆಯುಕ್ತರಾದ ಸುತೀಲ್ ಚಂದ್ರ ನೇತೃತ್ವದ ಅಧಿಕಾರಿಗಳ ತಂಡ ಸಿದ್ದತಾ ಪರಿಶೀಲನೆ ನಡೆಸಲಿದೆ ಸುನಿಲ್ ಅರೋರಾ ಅವರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪೊಲೀಸ್ ವರಿಷ್ಣಾಧಿಕಾರಿಗಳು ಚುನಾವಣಾಧಿಕಾರಿಗಳ ಜತೆ ಪತ್ನೇಕ ಮಾತುಕತೆ ನಡೆಸಲಿದ್ದಾರೆ ಎರಡು ದಿನಗಳ ಕಾಲ ಚುನಾವಣಾ ಆಯೋಗದ ತಂಡ ಮುಂಬಯಿಯಲ್ಲಿ ವಾಸ್ತವ್ಯ ಹೂಡಲಿದ್ದು ಹಲವರ ಜೊತೆ ಮಾತುಕತೆ ನಡೆಸಲಿದೆ

ಜಮ್ನು ಮತ್ತು ಕಾಶ್ಮೀರದ ಜನತೆಗೆ ಭೇದ ಭಾವ ಹಾಗೂ ಹಿಂದುಳಿದಿರುವಿಕೆಯಿಂದ ನಿಜವಾದ ಸ್ವಾತಂತ್ರ್ಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಕೇಂದ್ರ ಹಣಕಾಸು ಖಾತೆ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ ಲಡಾಕ್ನಲ್ಲಿ ಆಯೋಜಿಸಲಾಗಿದ್ದ ನರಪೋರಾ ಕಾರ್ಯಕ್ರಮದಲ್ಲಿ ಅನುರಾಗ್ ಕಾಕೂರ್ ಮಾತನಾಡಿದರು

ಕಾಶ್ನೀರ ಮತ್ತು ಲಡಾಖ್ನಲ್ಲಿ ಸಮ್ನದ್ಲಿ ಉಂಟಾಗಿ ಪ್ರಗತಿಯ ನವ ಪರ್ವ ಆರಂಭವಾಗುವುದು ಲಡಾಕ್ ಅಭಿವೃದ್ದಿಗೆ ಪ್ರಧಾನಿ ಮೋದಿ ನೇತೃತ್ವದ ಸರಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಹೇಳಿದರು ಜೋಜಿಲ್ಲಾ ಸುರಂಗ ಮಾರ್ಗ ಬಿಲಾಸ್ಪುರ ಲೇಹ್ ರೈಲ್ವೆ ಮಾರ್ಗ ಲೇಹ್ ವಿಮಾನ ನಿಲ್ದಾಣದಲ್ಲಿ ಹೊಸ ಕಟ್ಟಡ ಸೇರಿದಂತೆ ಲೇಹ್ ಲಡಾಕ್ನಲ್ಲಿ ಹಲವಾರು ಮಹತ್ವದ ಅಭಿವೃದ್ಧಿ ಯೋಜನೆಗಳನ್ನುಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವರು ವಿವರಿಸಿದರು

ಪಾಕಿಸ್ತಾನದ ಭವಿಷ್ಣದ ಬಗ್ಗೆ ಇಮ್ರಾನ್ ಖಾನ್ ಗಾಬರಿಯಾಗಿದ್ದಾರೆ ಪಾಕಿಸ್ತಾನ ತನ್ನ ಧೋರಣೆಯನ್ನು ಸರಿಪಡಿಸಿಕೊಂಡು ಭಯೋತ್ವಾದಕರಿಗೆ ಆಶ್ರಯ ನೀಡುವುದನ್ನು ನಿಲ್ಲಿಸಬೇಕೆಂದು ಅನುರಾಗ್ ಠಾಕೂರ್ ಹೇಳಿದರು

ಶಾಲಾ ವಿದ್ಯಾರ್ಥಿಗಳ ಶುಲ್ತ ಪಾವತಿ ವಿಮೆ ಪಾವತಿ ಮನೆ ಕಂದಾಯ ಬಿಲ್ ಪಾವತಿ ಅಲ್ಲದೇ ಇನ್ನೂ ಹಲವರು ಶುಲ್ಲ ಪಾವತಿಗೆ ಭಾರತ್ ಬಿಲ್ ಪೇಮೆಂಟ್ ಮೂಲಕ ಹಣ ಪಾವತಿಸಲು ಅವಕಾಶ ಕಲ್ಪಿಸಲು ಆರ್ಬಿಐ ನಿರ್ಧರಿಸಿದೆ

ಈ ಮೊದಲು ಕೇವಲ ಡಿಟಿಎಚ್ ವಿದ್ಯುತ್ ನೀರು ದೂರವಾಣಿ ಶುಲ್ತ ಪಾವತಿಸಲು ಮಾತ್ರ ಭಾರತ್ ಬಿಲ್ ಪೇಮೆಂಟ್ ವ್ಯವಸ್ಥೆ ಸೀಮಿತವಾಗಿತ್ತು ಮುಝಾಫರ್ಮರ ವಸತಿ ಕೇಂದ್ರದಲ್ಲಿ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಹಿಳಾ ಆಯೋಗ ತನಿಖಾ ಸಮಿತಿಯನ್ನು ರಚಿಸಿದೆ ಈ ಸಂಬಂಧ ರಾಷ್ಷೀಯ ಮಹಿಳಾ ಆಯೋಗ ಅಧ್ಯಕ್ಷರಾದ ರೇಖಾ ಶರ್ಮ ಟ್ವೀಟ್ ಮಾಡಿದ್ದಾರೆ ಬಿಹಾರದಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿ ಮಾಹಿತಿ ಪಡೆಯಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಅಲ್ಲದೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮುಖ್ಚುಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಸಂತ್ರಸ್ತರಿಗೆ ಎಲ್ಲ ರೀತಿಯ ಬೆಂಬಲವನ್ನು ರಾಷ್ಷೀಯ ಮಹಿಳಾ ಆಯೋಗ ನೀಡಲಿದೆ ಎಂದು ರೇಖಾ ಶರ್ಮ ಮಾಹಿತಿ ನೀಡಿದ್ದಾರೆ ಫಟನೆಗೆ ಸಂಬಂಧಿಸಿದಂತೆ ಸಂಪುರ್ಣ ವರದಿ ನಿಡುವಂತೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ವರಿಷ್ಣಾಧಿಕಾರಿಗೆ ರಾಷ್ಷೀಯ ಮಹಿಳಾ ಆಯೋಗ ನೋಟಸ್ ಜಾರಿ ಮಾಡಿದ್ಲು ಎಫ್ಐಆರ್ ಸೇರಿದಂತೆ ತನಿಖಾ ವರದಿಯನ್ನು ನಾಲ್ಲು ವಾರದೊಳಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಆಂಧಪ್ರದೇಶದಲ್ಲಿ ಸಂಭವಿಸಿದ ದೋಣಿದುರಂತದಲ್ಲಿ ಕಾಣೆಯಾದವರ ಶೋಧ ಕಾರ್ಕಕ್ಕೆ ಭಾರೀ ಮಳೆ ಮತ್ತು ಗೋದಾವರಿ ನದಿಯಲ್ಲಿ ಹೆಚ್ಚುತ್ತಿರುವ ಪ್ರವಾಹ ಅಡ್ಡಿಯಾಗಿದೆ

ದುರಂತ ನಡೆದ ಸ್ವಳ ಹಾಗೂ ಸುತ್ತಮುತ್ತ ಮುಖ್ಯಮಂತ್ರಿ ವೈ ಎಸ್ ಜಗನ್ಮೋಹನ್ ರೆಡ್ಡಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದು ದುಃಖತಪ್ತ ಕುಟುಂಬಳಿಗೆ ಸೂಕ್ತ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ದೋಣಿ ದುರಂತದ ಕುರಿತು ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಈಗಾಗಲೇ ಆದೇಶಿಸಿದ್ದಾರೆ

ಮುಖ್ಯ ಡ್ರಾನಲ್ಲಿ ಎಂಟು ತಂಡಗಳು ಪರಸ್ವರ ಸೆಣಸಲಿದ್ದು ಪ್ರಥಮ ವಿಭಾಗದ ಕೇವಲ ವಿಜೇತರು ಮಾತ್ರ ಚಾಂಪಿಯನ್ ವಿಭಾಗಕ್ಕೆ ಆರ್ಹರಾಗುತ್ತಾರೆ